ದೇಶದ ಕ್ಷಷಿ ವಲಯದ ಮೂಲಸೌಕರ್ಯ ಅಭಿವ್ದದ್ಲಿಗಾಗಿ ಲಕ್ಷಿ ಕೋಟಿ ರೂಪಾಯಿ ಮೌಲ್ಲದ ಕ್ಷಷಿ ಮೂಲಸೌಕರ್ಯ ನಿಧಿ ಪ್ರಕಟಿಸಲಾಗಿದೆ ಈ ನಿಧಿಯನ್ನು ಬೆಳೆಗಳ ದಕ್ಷ ನಿರ್ವಹಣೆ ಉದ್ದೇಶಗಳಿಗೆ ರೈತರಿಗೆ ಒದಗಿಸಲು ಕೇಂದ್ರ ನಿರ್ಧರಿಸಿದೆ ಸಣ್ಣ ಆಹಾರ ಉದ್ಯಮಗಳು ಜಾನುವಾರು ಲಸಿಕೆ ಡೈರಿ ವಲಯ ಗಿಡಮೂಲಿಕ ಸಸ್ಯಗಳ ಉತ್ತೇಜನ ಜೇನು ಸಾಕಾಣಿಕೆ ಪಣ್ಣು ಮತ್ತು ತರಕಾರಿಗಳ ಬೆಳೆ ಮೋತ್ಸಾಹಿಸುವ ಯೋಜನೆಗಳನ್ನು ಸಹ ಪ್ರಕಟಿಸಲಾಗಿದೆ

ಕ್ಕಷಿ ಉತ್ತನ್ನಗಳ ಅಂತಾರಾಜ್ಞ ಮಾರಾಟ ಆಕರ್ಷಕ ಬೆಲೆಗೆ ಕೃಷಿ ಉತ್ತನ್ನಗಳನ್ನು ಮಾರಾಟ ಮಾಡಲು ರೈಶರಿಗೆ ಅವಕಾಶ ಕಲ್ಪಿಸುವ ಕೇಂದ್ರದ ಕಾನೂನು ಸೇರಿದಂತೆ ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಪಲವು ಸುಧಾರಣಾ ಕ್ರಮಗಳಿಗೆ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಲು ಸಂತಸ ವ್ಯಕ್ತಪಡಿಸಿದ್ದಾರೆ ಬಹು ದಿನಗಳಿಂದ ಬಾಕಿ ಉಳಿದಿದ್ದ ಈ ಸುಧಾರಣಾ ಕ್ರಮಗಳು ದೇಶದ ಕೃಷಿ ವಲಯಕ್ತೆ ಅತ್ಯಂತ ಹೆಚ್ಚಿನ ಪ್ರಯೋಜನ ಒದಗಿಸಲಿವೆ ಎಂದು ಅವರು ಟ್ಷೀಟ್ ಮಾಡಿದ್ದಾರೆ ಸಿರಿಧಾನ್ಯಗಳು ಖಾದ್ಯ ತೈಲ ಎಣ್ಣೆ ಬೀಜಗಳು ಆಲೂಗಡ್ಡೆ ಮತ್ತು ಈರುಳ್ಳಿ ಮಾರಾಟ ನಿಯಂತ್ರಣ ಮುಕ್ತಗೊಳಿಸಲು ಕೃಷಿ ಮೂಲಸೌಕರ್ಯ ಮೀನುಗಾರಿಕೆ ಪಶುಸಂಗೋಪನೆ ಸಣ್ಣ ಆಹಾರ ಉದ್ದಮಗಳ ಉತ್ತೇಜನ ಕ್ರಮಗಳು ಉತ್ಪಾದಕರು ಮತ್ತು ಗ್ರಾಪಕರಿಬ್ಬರಿಗೂ ಪ್ರಯೋಜನ ಒದಗಿಸಲಿವೆ ಎಂದು ಉಪರಾಷ್ಷಪತಿ ತಿಳಿಸಿದ್ದಾರೆ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಕಟಿಸಿರುವ ಸುಧಾರಣಾ ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ನಾಗತಿಸಿದ್ದಾರೆ ಗ್ರಾಮೀಣ ಆರ್ಥಿಕತೆ ಕಠಿಣ ಶ್ರಮ ಹಾಕುವ ಕ್ವಷಿಕರು ಮೀನುಗಾರರು ಪಶುಸಂಗೋಪನೆ ಮತ್ತು ಡೈರಿ ವಲಯಕ್ಷೆ ಈ ಸುಧಾರಣಾ ಕ್ರಮಗಳು ನೆರವಾಗಲಿವೆ ಎಂದು ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಕ್ಷಷಿ ವಲಯದ ಸುಧಾರಣಾ ಉಪಕ್ರಮಗಳಿಂದ ದೇಶದ ರೈತನ ಆದಾಯ ಹೆಚ್ನಳವಾಗಲಿದೆ

ಕೇಂದ್ರ ಆರೋಗ್ಗ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ

ಕೊರೋನಾ ಸೋಂಕು ನಿಯಂತ್ರಣ ಕಾರ್ಯತಂತ್ರ ಮತ್ತು ನಿರ್ವಹಣಾ ಅಂತಗಳ ಕುರಿತು ಸಭೆಯಲ್ಲಿ ವಿಸ್ತ್ರತ ಸಮಾಲೋಚನೆ ನಡೆಯಿತು ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕೆ ತರಲು ಕೇಂದ್ರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಇದುವರೆಗೆ ತೆಗೆದುಕೊಂಡಿರುವ ಪಲವಾರು ಕ್ರಮಗಳು ಹಾಗೂ ರೋಗ ಪತೋಟಿ ಕುರಿತು ಕೇಂದ್ರ ಸಚಿವರು ಚರ್ಚೆ ನಡೆಸಿದರು

ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಜ ಸರ್ಕಾರ ನಿನ್ನೆ ಮೂರನೇ ಸುತ್ತಿನ ಪರಿಹಾರ ಪ್ಚಾಕೇಜ್ ಪ್ರಕಟಿಸಿದೆ

ಯಡಿಯೂರಪ್ಪ ಘೋಷಿಸಿದ್ದಾರೆ

ಈ ಮಧ್ಯೆ ಇನ್ನೆರಡು ದಿನಗಳಲ್ಲೇ ಎಸ್ಎಸ್ಎಲ್ಸಿ ವರೀಕ್ಷಾ ವೇಳಾಪಟ್ಟಿ ಪ್ರಕಟಿಸಲಾಗುವುದು ಎಂದು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಸೋಮವಾರ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಕರೊಂದಿಗೆ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು